ಆರ್ಥಿಕ ನೀತಿ ಮಾರ್ಗ ನಕಾಶೆ ಕುರಿತು ಶ್ರಮುಖ ಅರ್ಥಶಾಸ್ತಜ್ಞರು ಮತ್ತು ತಜ್ಞರೊಂದಿಗೆ ಇಂದು ಶ್ರಧಾನಮಂತ್ರಿ ನರೇಂದ್ರಮೋದಿ ಸಂವಾದ

ತನ್ನ ನಿಯಂತ್ರಣದ ಯಾವುದೇ ಪ್ರದೇಶದಿಂದ ಭಯೋತ್ವಾದನೆ ಹಾಗೂ ಅದಕ್ಕೆ ಹಣಕಾಸು ನೆರವು ಒದಗಿಸುವುದಕ್ಕೆ ಸಂಬಂಧಿಸಿದಂತೆ ಜಾಗತಿಕ ಆತಂಕದ ಬಗ್ಗೆ ವಿಶ್ವಾಸಾರ್ಹ ಪರಿಶೀಲಿಸಬಹುದಾದ ಹಾಗೂ ಬದಲಾಯಿಸಲಾಗದ ಕ್ರಮಗಳನ್ನು ಕೈಗೊಳ್ಲುವಂತೆ ಪಾಕಿಸ್ನಾನಕ್ಕೆ ಭಾರತದ ಒತ್ತಾಯ

ಜಮ್ಮು ಮತ್ತು ಕಾಶ್ಮೀರದ ಬಾರಮುಲ್ಲಾ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳೊಂದಿಗಿನ ಫರ್ಷಣೆಯಲ್ಲಿ ಒಬ್ಬ ಭಯೋತ್ವಾದಕ ಹತ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಇಂದು ಮಧ್ಗಾಪ್ನ ಸೌತ್ ಆಂಪ್ಲನ್ನಲ್ಲಿ ಭಾರತ ಆಫ್ರಾನಿಸ್ತಾನ ನಡುವೆ ಪಂದ್ಯ ಸಂಜೆ ಮ್ಲಾಂಚೆಸ್ಟರ್ನಲ್ಲಿ ವೆಸ್ಟ್ಇಂಡೀಸ್ ನ್ಲೂಜಿಲ್ಲಾಂಡ್ ಸೆಣಸಾಟ

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ದೆಹಲಿಯಲ್ಲಿ ಇಂದು ಮಧ್ವಾಷ್ನ ಪ್ರಮುಖ ಆರ್ಥಿಕ ತಜ್ಞರೊಂದಿಗೆ ಸಂವಾದ ನಡೆಸಲಿದ್ದಾರೆ

ಈ ಶ್ವಂಗಸಭೆಯಲ್ಲಿ ಇಂಧನ ಭದ್ರತೆ ಮತ್ತು ಆರ್ಥಿಕ ್ನಿರತೆ ಭಯೋತ್ವಾದನೆ ಸಂಬಂಧಿ ವಿಚಾರಗಳು ಡಿಜೆಟಲ್ ಆರ್ಥಿಕತೆ ಹಾಗೂ ಕೃತಕ ಬುದ್ದಿಮತ್ತೆ ವಿಷಯಗಳು ಚರ್ಚೆಗೆ ಬರಲಿವೆ ಎಂದು ಕೇಂದ್ರದ ಮಾಜಿ ಸಚಿವ ಸುರೇಶ್ ಪ್ರಭು ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ತಿಳಿಬದರು

ಇದೇ ಸಂದರ್ಭದಲ್ಲಿ ವಿವಿಧ ದೇಶಗಳ ನಾಯಕರು ಅನೌಪಚಾರಿಕ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಲಿದ್ದಾರೆ

ಪಾಕಿಸ್ತಾನವನ್ನು ನಿರಂತರವಾಗಿ ಕಪ್ಪುಪಟ್ಟಯಲ್ಲಿ ಮುಂದುವರೆಸುವ ಎಫ್ಎಟಿಎಫ್ ನಿರ್ಧಾರದ ಬಗ್ಗೆ ಕೇಳಲಾದ ಪ್ರಕ್ನೆಗೆ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಉತ್ತರಿಸಿ ಪಾಕಿಸ್ತಾನದ ಎಫ್ಎಟಿಎಫ್ ಕ್ರಿಯಾ ಯೋಜನೆ ಅದರ ರಾಜಕೀಯ ಬದ್ದತೆಗೆ ಅನುಗುಣವಾಗಿರಬೇಕು ಎಂದು ಹೇಳಿದರು ಭಯೋತ್ಪಾದನೆ ಹಾಗೂ ಭಯೋತ್ಪಾದಕ ಸಂಘಟನೆಗಳಗೆ ತನ್ನ ನಿಯಂತ್ರಣದ ಪ್ರದೇಶಗಳಿಂದ ಹಣಕಾಸು ನೆರವು ಪೂರ್ಕೆಕೆಗೆ ಸಂಬಂಧಿಸಿದಂತೆ ವ್ಯಕ್ತವಾಗಿರುವ ಜಾಗತಿಕ ಕಳವಳಕ್ಕೆ ಪಾಕಿಸ್ತಾನ ವಿಶ್ವಾಸಾರ್ಹ ಪರಿಶೀಲಿಸಬಹುದಾದ ಬದಲಿಸಲಾಗದ ಮತ್ತು ಸುಸ್ನಿರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಹೇಳಿದರು ಭಯೋತ್ವಾದಕ ಸಂಘಟನೆಗಳಿಗೆ ಪಣಕಾಸು ಪೂರೈಕೆಗೆ ಸಂಬಂಧಿಸಿದಂತೆ ತನ್ನ ಕ್ರಿಯಾ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಪಾಕಿಸ್ತಾನ ವಿಫಲವಾಗಿದೆ ಎಂದು ನಿನ್ನೆ ತಿಳಿಸಿರುವ ಎಫ್ಎಟಿಎಫ್ ಪಾಕಿಸ್ತಾನ ಬರುವ ಅಕ್ಷೋಬರ್ ವೇಳೆಗೆ ತನ್ನ ಬದ್ದತೆಯನ್ನು ಈಡೇರಿಸಬೇಕು ಇಲ್ಲವೇ ಕಪ್ಪಪಟ್ಲಗೆ ಸೇರ್ಪಡೆಯಾಗುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದೆ ಪ್ಲಾರೀಸ್ ಮೂಲದ ಈ ಜಾಗತಿಕ ಸಂಸ್ಟೆಯು ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸು ಪೂರೈಸುವುದನ್ನು ಹಾಗೂ ಹಣ ದುರ್ವ್ಯವಹಾರವನ್ನು ಹತ್ತಿಕ್ಕುವ ಕಾರ್ಯದಲ್ಲಿ ತೊಡಗಿದ್ದು ಪಾಕಿಸ್ತಾನ ತನ್ನ ನೆಲದಲ್ಲಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳ ಕಾರ್ಯಾಚರಣೆಯನ್ನು ಪುನರ್ ಸಮೀಕ್ಷಿಸಬೇಕು ಎಂದು ಸೂಚಿಸಿದೆ

ಮಸೂದೆ ಮಂಡನೆಗೆ ಸಚಿವರು ಎದ್ದುನಿಂತಾಗ ವಿರೋಧ ಪಕ್ಷಗಳ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಆಗ ಸಚಿವರು ಮಾತನಾಡಿ ಹೊಸದಾಗಿ ಚುನಾಯಿತವಾದ ಸದನದಲ್ಲಿ ಮಸೂದೆಯ ಮರುಮಂಡನೆ ನಿಯಮಗಳ ಚೌಕಟ್ಸನಲ್ಲಿಯೇ ಇದೆ ಎಂದು ಹೇಳಿದರು ಕಾಂಗ್ರೆಸ್ ಸದಸ್ನ ಶತಿ ತರೂರ್ ಆರ್ಎಸ್ಒಯ ಎನ್ ಕೆಪ್ರೇಮ ಚಂದ್ರನ್ ಹಾಗೂ ಎಐಎಂಐಎಂ ಸದಸ್ವ ಅಸಾದುದ್ದೀನ್ ಓವೈಸಿ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಮಸೂದೆಯನ್ನು ವಿರೋಧಿಸಿದರು

ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಕೇದ್ರ ಸಚಿವ ಪ್ರಕಾಶ್ ಜಾವಡೇಕರ್ ನಾಲ್ವರು ಟಡಿಪಿ ಸಂಸದರನ್ನು ಬಿಜೆಪಿ ಪಟ್ಲಗೆ ಸೇರಿಸಲಾಗಿದೆ ಎಂದು ರಾಜ್ಯ ಸಭಾಧಕ್ಷರ ಕಚೇರಿ ತಿಳಿಸಿದೆ ಎಂದರು ರಾಜ್ಯಸಭೆಯ ನಾಲ್ವರು ಟಿಡಿಪಿ ಸದಸ್ಗರಾದ ವ್ಯೆಎಸ್ ಚೌಧರಿ ಸಿ ಎಂ ರಮೇಶ್ ಜಿ ಮೋಹನ್ ರಾವ್ ಮತ್ತು ಟಿ

ವೆಂಕಟೇಶ್ ಅವರು ರಾಜ್ಯ ಸಭಾಧ್ಯಕ್ಷ ಎಂ

ಬಳಿಕ ಸಂಜೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರನ್ನೂ ಸಹ ಈ ಸಂಸದರು ಭೇಟಿ ಮಾಡಿದ್ದರು ಸದನದಲ್ಲಿ ಪ್ರತಿಯೊಬ್ಲ ಸದಸ್ಸರಿಗೂ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಾಗುವ ರೀತಿ ಸಂಸತ್ ಕಲಾಪಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪ್ರಯತ್ನಿಸುವುದಾಗಿ ಹೊಸದಾಗಿ ಚುನಾಯಿತ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಿನ್ನೆ ಹೇಳಿದ್ದಾರೆ ಸಭಾಧ್ಯಕ್ಷರಾಗಿ ಮೊದಲ ಬಾರಿಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಬಿರ್ಲಾ ಅವರು ಸಂಸದೀಯ ಸಮಿತಿಗಳಲ್ಲಿನ ಅರ್ಥಪೂರ್ಣ ಮಾತುಕತೆಗಳು ಸದನ ಪ್ರಕ್ರಿಯೆಗಳನ್ನು ಯಶಸ್ವಿಗೊಳಿಸುತ್ತವೆ ಎಂದು ಹೇಳಿದರು ವಿವಿಧ ದೇಶಗಳ ಸಂಸದೀಯ ವಿಧಿವಿಧಾನಗಳ ಅತ್ಯುತ್ತಮ ಪ್ರಕಾರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸದನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅನುವಾಗುತ್ತದೆ ಎಂದು ಅವರು ತಿಳಿಸಿದರು

ಈ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಭಂಡಾರಿ ಅವರ ನಿವಾಸ ಮತ್ತು ಕಚೇರಿಗಳಲ್ಲಿ ಸಿಬಿಐ ಶೋಧಕಾರ್ಯ ನಡೆಸಿದೆ

ಜಮ್ಮ ಮತ್ತು ಕಾಶ್ವೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಭಯೋತ್ಪಾದಕ ಚ ಹತನಾಗಿದ್ದಾನೆ ಬೋನಿಯಾರ್ ಚ ಪೊಲೀಸ್ ಕಾಣೆ ಪ್ರದೇಶ ವ್ಯಾಪ್ತಿಯ ಭುಜ್ತಲಾಮ್ನಲ್ಲಿ ಭದ್ರತಾಪಡೆಗಳು ಎಂದಿನಂತೆ ಕಾವಲು ನಿರ್ವಹಿಸುತ್ತಿದ್ದ ವೇಳೆ ಈ ಘರ್ಷಣೆ ಸಂಭವಿಸಿದೆ ಸ್ಥಳಳ್ಳೆ ಹೆಚ್ಚುವರಿ ಭದ್ರತಾಪಡೆಗಳನ್ನು ಕಳುಹಿಸಲಾಗಿದ್ದು ಇಡೀ ಅರಣ್ಯ ಪ್ರದೇಶದಲ್ಲಿ ವ್ಯಾಪಕ ಕಾರ್ಯಾಚರಣೆ ಆರಂಭಿಸಲಾಗಿದೆ ಶ್ರೀಲಂಕಾದಲ್ಲಿ ಈಸ್ಟರ್ ಭಾನುವಾರದ ದಾಳಗಳ ನಂತರ ಜಾರಿಗೊಳಿಸಲಾಗಿರುವ ತುರ್ತು ಪರಿಸ್ಥಿತಿಯನ್ನು ಇನ್ನೂ ಒಂದು ತಿಂಗಳ ಕಾಲ ವಿಸ್ತರಿಸಲಾಗಿದೆ ಇಂದಿನಿಂದ ಅನ್ವಯವಾಗುವ ಈ ಕ್ರಮಕ್ಕೆ ಅಧ್ವಕ್ಷ ಮೈತ್ರಿಪಾಲ ಸಿರಿಸೇನಾ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದಾರೆ ಸಾರ್ವಜನಿಕರ ಸುರಕ್ಷತೆ ಹಾಗೂ ಶಿಸ್ತು ನಿರ್ವಹಣೆ ದೃಷ್ಟಿಯಿಂದ ತುರ್ತು ಪರಿಸ್ಥಿತಿ ವಿಸ್ತರಣೆ ಅಗತ್ಯವಾಗಿತ್ತು ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ

ಹಾಗೂ ಅದನ್ನು ಒಂದು ತಿಂಗಳ ಕಾಲ ವಿಸ್ತರಿಸಲಾಗಿತ್ತು ಸರ್ಕಾರದ ಈ ಕ್ರಮ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಸಶಸ್ತಪಡೆಗಳಿಗೆ ಅಗತ್ಯ ಅಧಿಕಾರಗಳನ್ನು ಒದಗಿಸುವುದು ಇದರಿಂದ ಸಾಮಾನ್ಯ ಜನಜೀವನಕ್ಕೆ ಯಾವುದೇ ಅಡಚಣೆಯಾಗುವುದಿಲ್ಲ ಎಂದು ತಿಳಿಸಲಾಗಿದೆ

ಸೌತ್ ಆಂಪ್ಟನ್ನ ರೋಸ್ ಬೌಲ್ ್ರೀಡಾಂಗಣದಲ್ಲಿ ನಡೆಯಲಿರುವ ಪದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ

ಗಾಯದಿಂದಾಗಿ ತಂಡದಿಂದ ಹೊರಗುಳಿದಿರುವ ಶಿಖರ್ ಧವನ್ ಬದಲಿಗೆ ರಿಷಬ್ ಪಂತ್ ಭಾರತ ತಂಡದ ಅಂತಿಮ ಪನ್ನೊಂದು ಆಟಗಾರರಲ್ಲಿ ಸ್ಥಾನ ಪಡೆದಿದ್ದಾರೆ

ಅಂಕಪಟ್ಟಿಯಲ್ಲಿ ಭಾರತ ಈವರೆಗೆ ನಾಲ್ಕು ಪಂದ್ಯಗಳಿಂದ ಏಳು ಅಂಕಗಳನ್ನು ಪಡೆದಿದ್ದು